ಬಗ್ಗೆ ಚರ್ಚೆ ಮುಂಗಾರು ಪಂಗಾಮಿನಲ್ಲಿ ಕೃಷಿಕರಿಗೆ ಸೂಕ್ತ ಸಲಹೆ ಸೂಚನೆ ನೀಡುವ ವೈಜ್ಞಾನಿಕ ವರದಿ ಬಿಡುಗಡೆ ದೇತದ ಬಡ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಸಚಿವ ಡಾ ಹರ್ಷವರ್ಧನ್

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅಂತಾರಾಷ್ಷೀಯ ಹೂಡಿಕೆ ಹೆಚ್ಚಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದ್ದು ವಿವಿಧ ಯೋಜನೆಗಳಗೆ ಪಣ ಹೂಡಿಕೆ ಹೆಚ್ಚಿಸುವ ಉದ್ಗೇಶದಿಂದ ಈ ಸಭೆಯನ್ನು ಆಯೋಜಿಸಲಾಗಿದೆ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 ಪ್ರಮುಖ ಜಾಗತಿಕ ಸಾಂಸ್ಟಿಕ ಹೂಡಿಕೆದಾರರು ಭಾರತೀಯ ವಾಣಿಜ್ತ ಮುಖಂಡರು ಪಣಕಾಸು ಮಾರುಕಟ್ನೆ ನಿಯಂತ್ರಕರು ಸಭೆಯಲ್ಲಿ ಪಾಲ್ಗೊಳ್ಲಲಿದ್ದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆರ್ಬಿಐ ಗವರ್ನರ್ ಮತ್ತು ಇತರ ಗಣ್ಣರು ಉಪಸ್ವಿತರಿರಲಿದ್ದಾರೆ ಚಾಗತಿಕ ಸಾಂಸ್ಟಿಕ ಹೂಡಿಕೆದಾರರು ಅಮೆರಿಕ ಐರೋಷ್ಣ ರಾಷ್ಲಗಳು ಕೆನಡಾ ಕೊರಿಯಾ ಜಪಾನ್ ಪಕ್ಲಿಮ ಏಷ್ಣಾ ಆಸ್ಲೇಲಿಯಾ ಮತ್ತು ಸಿಂಗಾಪುರ ಸೇರಿದಂತೆ ಪ್ರಮುಖ ದೇಶಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಮುಂಗಾರು ಪಂಗಾಮಿನಲ್ಲಿ ಕ್ಕಷಿಕರಿಗೆ ಸೂಕ್ಷ ಸಲಹೆ ಸೂಚನೆಗಳನ್ನು ನೀಡುವ ಮಾನ್ಸೂನ್ ಮಿಷನ್ ಮತ್ತು ಉನ್ನತ ಕಾರ್ಯಕ್ಷಮತೆಯ ಕಂಪ್ಲೂಟಿಂಗ್ ಸೌಲಭ್ಷಗಳಲ್ಲಿ ಹೂಡಿಕೆಯ ಆರ್ಥಿಕ ಲಾಭಗಳನ್ನು ಅಂದಾಜು ಮಾಡುವ್ ಎನ್ಸಿಎಇಆರ್ ವರದಿಯನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಪರ್ಷವರ್ಧನ್ ನವದೆಪಲಿಯ ಪೃಥ್ವಿ ಭವನದಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು ಬಳಕ ಮಾತನಾಡಿದ ಅವರು

ಇದರಿಂದಾಗಿ ದೇಶವು ಆರ್ಥಿಕ ಐವತ್ತು ಸಾವಿರ ಕೋಟ ರೂಪಾಯಿ ಮೌಲ್ಲದ ಲಾಭಗಳನ್ನು ಪಡೆಯುತ್ತಿದೆ

ರೈತರಿಗೆ ದಿನನಿತ್ಯದ ಕಾರ್ಯಾಚರಣೆಗಳಿಗಾಗಿ ಕೈಷಿ ಹವಾಮಾನ ಸೇವೆಗಳನ್ನು ಒದಗಿಸುವುದು ಭಾರತೀಯ ಹವಾಮಾನ ಇಲಾಖೆಯ ಪ್ರಮುಖ ಸೇವೆಗಳಲ್ಲೊಂದಾಗಿದೆ

ಹರ್ಷವರ್ಧನ್ ತಿಳಿಸಿದರು ಭಾರತೀಯ ಹವಾಮಾನ ಇಲಾಖೆಯು ಬ್ಲಾಕ್ ಮಟ್ಟದ ಹವಾಮಾನ ಮುನ್ಲೂಚನೆ ಮತ್ತು ರೈತರಿಗೆ ಎಚ್ಚರಿಕೆಗಳನ್ನು ನೀಡುಲು ಪಾರಂಭಿಸಿದೆ

ವಿನೂತನ ಪರಿಹಾರಗಳನ್ನು ನೀಡಿದ ಕರ್ನಾಟಕದ ಮೂವರು ಮಹಿಳೆಯರು ಸಹ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮೈಗೌ ಆಯೋಜಿಸಿದ್ದ ಆವಿಷ್ಣಾರಿ ವೇದಿಕೆಯಲ್ಲಿ ಮಹಿಳೆಯರ ನೇತೃತ್ವದ ನವೋದ್ಯಮಗಳು ಹಾಗೂ ಅವುಗಳು ಕಂಡು ಹಿಡಿದಿರುವ ಪರಿಹಾರಗಳು ಮತ್ತು ಬಹು ದೊಡ್ಡ ಪ್ರಮಾಣದ ಮಹಿಳೆಯರ ಮೇಲೆ ಪರಿಣಾಮ ಬೀರುವಂತಹ ನವೀನಪರಿಹಾರಗಳನ್ನು ಕಂಡುಹಿಡಿದಿರುವ ಉದ್ದಮಗಳನ್ನು ಪೋತ್ಪಾಹಿಸುವ ಉದ್ದೇಶ ಹೊಂದಲಾಗಿತ್ತು

ಹೆಲಾ ಅವರು ಸಿಂಥೆಟಿಕ್ ರಾಸಾಯನಿಕಗಳ ಬದಲಾಗಿ ಗಿಡಗಳ ಸಾರವನ್ನು ಬಳಸಿ ಕೈಷಿ ಆಧಾರಿತ ಗೃಹ ಉತ್ಪನ್ನಗಳ ವಿನ್ನಾಸ ಮತ್ತು ಅಭಿವ್ಯದ್ಲಿಗೊಳಿಸುವ ಪರಿಕಲ್ಪನೆಯನ್ನು ನೀಡಿದ್ದರು

ಬೆಂಗಳೂರು ಮೂಲದ ಎಂಪಥಿ ಡಿಸೈನ್ ಲ್ಲಾಬ್ನ ಸಹ ಸಂಸ್ಥಾಪಕರಾದ ಶಿವಿ ಕಪಿಲ್ ಅವರು ಗರ್ಭಿಣಿಯರಿಗೆ ಆರೋಗ್ಲದ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುವ ಐಒಟಿ ಆಧಾರಿತ ಸಾಧನವನ್ನು ಅನ್ನೇಷಣೆ ಮಾಡಿದ್ದರು ಇದು ಮಗುವಿನ ನಿರೀಕ್ಷೆಯಲ್ಲಿರುವವರಿಗೆ ಸಕಾಲದಲ್ಲಿ ಸೂಕ್ತ ಸಲಹೆ ಮುನ್ನೆಚ್ಚರಿಕೆಗಳನ್ನು ನೀಡಲಿದೆ ಕರ್ನಾಟಕದ ಎರಡು ವಿಧಾನಸಭಾ ಕ್ಷೇತ್ರಗಳಗೆ ನಿನ್ನೆ ಶಾಂತಿಯುತವಾಗಿ ಮತದಾನ ನಡೆಯಿತು

ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿಯಿಂದ ಮುನಿರತ್ನ ಕಾಂಗ್ರೆಸ್ನಿಂದ ಕುಸುಮ ಹಾಗೂ ಜೆಡಿಎಸ್ನಿಂದ ವಿ

ಜಯಚಂದ್ರ ಬಿಜೆಪಿಯಿಂದ ಡಾ ರಾಜೇಶಗೌಡ ಕಣದಲ್ಲಿದ್ದಾರೆ

ಮತದಾರರು ನಿರ್ಭೀತಿಯಿಂದ ಮತ ಚಲಾಯಿಸಿದ್ದಾರೆ ಶಾಂತಿಯುತ ಮತ್ತು ನ್ಯಾಯಸಮ್ನತ ಚುನಾವಣೆಗೆ ಎಲ್ಲಾ ಅಗತ್ಯ ವ್ಲವಸ್ಥೆ ಮಾಡಿಕೊಳ್ಳಲಾಗಿತ್ತು ಎಂದು ಮುಖ್ಯ ಚುನಾವಣಾಧಿಕಾರಿ ಎಚ್

ಶ್ರೀನಿವಾಸ ತಿಳಿಸಿದ್ದಾರೆ ಸಾರ್ವಜನಿಕ ವಲಯದ ಬ್ಲಾಂಕುಗಳಲ್ಲಿನ ಕೇವಣಿಗಳ ಸೇವಾ ಶುಲ್ಲದಲ್ಲಿ ಯಾವುದೇ ರೀತಿಯ ಹೆಚ್ಚಳ ಮಾಡಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ ಬ್ಯಾಂಕ್ ಆಫ್ ಬರೋಡಾ ಸೇವಾ ಶುಲ್ಲ ಹೆಚ್ಚಿಸಿ ನಂತರ ಹಿಂಪಡೆದಿತ್ತು ಈ ಕುರಿತು ಹಣಕಾಸು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ ತಿಂಗಳಲ್ಲಿ ಉಚಿತ ನಗದು ಶೇವಣಿ ಮತ್ತು ಹಣ ಹಿಂಪಡೆಯುವಿಕೆಯ ಸಂಖ್ಯೆಯನ್ನು ಐದರಿಂದ ಮೂರಕ್ಷೆ ಇಳಿಸಲಾಗಿದ್ಲು ಹೆಚ್ಸುವರಿ ವಹಿವಾಟುಗಳ ಶುಲ್ಲಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಹೇಳಿದೆ ಬೇರೆ ಯಾವುದೇ ಸಾರ್ವಜನಿಕ ವಲಯದ ಬ್ಬಾಂಕ್ ಇತ್ತೀಚೆಗೆ ತನ್ನ ಸೇವಾ ಶುಲ್ತವನ್ನು ಹೆಚ್ಚಳ ಮಾಡಿಲ್ಲ ಎಂದು ಪಣಕಾಸು ಸಚಿವಾಲಯ ಸ್ಪಪ್ಪಪಡಿಸಿದೆ ಅಮೆರಿಕಾದಲ್ಲಿ ನೂತನ ಅಧ್ಯಕ್ಷರ ಆಯ್ಲೆಗೆ ಮತದಾನ ಪೂರ್ಣಗೊಂಡಿದ್ಲು ಇದೀಗ ಫಲಿತಾಂಶದತ್ತ ಎಲ್ಲರ ಚಿತ್ತ ನೆಟ್ಲದೆ ರಿಪಬ್ಲಿಕನ್ ಪಕ್ಷದ ಹಾಲಿ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಮತ್ತು ಡೆಮೋಕ್ರಟ್ ಅಧ್ಯರ್ಥಿ ಜೋ ಬಿಡನ್ ಶ್ರಮುಖ ಸ್ಪರ್ಧಿಗಳಾಗಿದ್ದಾರೆ

ಅಭ್ಲರು ನಾಯಕರ ನೀತಿ ನಿಲುವುಗಳು ವಿಭಿನ್ನವಾಗಿದ್ದು ಚುನಾವಣಾ ಪ್ರಚಾರದಲ್ಲೂ ಬಹಿರಂಗೊಂಡಿತ್ತು ಇವರ ಗೆಲುವಿನ ಬಗ್ಗೆ ವಿವಿಧ ಮಾಧ್ಯಮಗಳ ಸಮೀಕ್ಷೆಗಳು ಮಿಶ್ರ ಪ್ರತಿಕ್ರಿಯೆ ನೀಡಿವೆ ಡೋನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ನೀಡಿ ಚುನಾವಣೆಯಲ್ಲಿ ತಮ್ನದೇ ಗೆಲುವು ಎಂದು ಹೇಳಿಕೊಂಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ದೊಡ್ಡ ರಾಜ್ಗಳಾದ ಪ್ಲೋರಿಡಾ ಮತ್ತು ಅರಿಜೋನಾದಲ್ಲಿ ತಮಗೆ ಗೆಲುವು ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಜೋ ಬಿಡನ್ ಮಧ್ಯಮ ವರ್ಗದ ಜನ ರಾಷ್ಲ ನಿರ್ಮಾಣ ಮಾಡಿದ್ಲು ಅವರೇ ದೇಶದ ಬೆನ್ನಲುಬು ತಮ್ನನ್ನು ಎಲ್ಲರೂ ಬೆಂಬಲಿಸಿದ್ಲಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ

ಡೇವಿಡ್ ವಾರ್ನರ್ ಹಾಗೂ ವ್ಯಧಿಮನ್ ಸಾಹ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು